ಎಲ್ಲ ಮತಗಟ್ಟೆಗಳಲ್ಲಿ ವ್ಯಾಪಕ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ವಿದ್ದುನ್ನಾನ ಮತಯಂತ್ರಗಳ ಜೊತೆಗೆ ವಿವಿಪ್ಚಾಟ್ಗಳನ್ನು ಅಳವಡಿಸಿದ್ದು ಮುಕ್ತ ಮತ್ತು ನ್ವಾಯಸಮ್ನತ ಚುನಾವಣೆಗೆ ಅಗತ್ಯ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಎಂದು ಆಯೋಗದ ವಕ್ತಾರರು ತಿಳಿಸಿದ್ಲಾರೆ ಪ್ರಾಥಮಿಕ ವರದಿಯಂತೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದ ಬಗ್ಗೆ ವರದಿಯಾಗಿಲ್ಲ ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂನಲ್ಲಿ ಉಳಿದ ಹಂತಗಳ ಚುನಾವಣೆಗೆ ಪ್ರಚಾರ ಕಾರ್ಯ ಬಿರುಸುಗೊಂಡಿದೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿ ಮತಯಾಚಿಸಿದರು ಬಿಜೆಪಿ ಹಿರಿಯ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಸ್ಸಾಂನ ಕೊಕ್ರಜಾರ್ನಲ್ಲಿ ಇಂದು ಚುನಾವಣಾ ರ್ಕಾಲಿಯಲ್ಲಿ ಮಾತನಾಡಿ ಅಸ್ಲಾಂ ಜನರ ಅಭಿವೃದ್ದಿಗೆ ತಮ್ಮ ಪಕ್ಷ ಶ್ರಮಿಸುತ್ತಿದೆ ಎಂದು ಮತಯಾಚಿಸಿದರು

ಬಿಜೆಪಿಯ ಮತ್ತೊಬ್ಬ ತಾರಾ ಪ್ರಜಾರಕರಾದ ಮಿಥುನ್ ಚಕ್ರವರ್ತಿ ಬಿಷ್ಣುಮರ್ ಸಂಕ್ರೇಲ್ ಜಗತ್ ಬಲ್ಲವಮರ್ ಮತ್ತು ಚುನ್ಚುರಾದಲ್ಲಿ ರೋಡ್ ಶೋಗಳನ್ನು ನಡೆಸಿದರು

ಐಎಸ್ಎಫ್ ನಾಯಕ ಅಬ್ಲಾಸ್ ಸಿದ್ದಿಕಿ ಚಂದಿತಾಲಾದಲ್ಲಿ ರ್ಡಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಿದರು ತ್ಯಣಮೂಲ ಕಾಂಗ್ರೆಸ್ ಸೇರಿದಂತೆ ಎಡಪಕ್ಷಗಳ ಮುಖಂಡರು ಸಹ ತಮ್ಮ ತಮ್ಮ ಅಭ್ಯರ್ಥಿಯ ಪರವಾಗಿ ಎರಡೂ ರಾಜ್ಯಗಳ ವಿವಿಧೆಡೆ ರ್ಬಾಲಿ ನಡೆಸಿ ಮತಯಾಚಿಸಿದರು

ತಮಿಳುನಾಡು ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಮತ್ತು ಅವರ ತಾಯಿಯ ವಿರುದ್ದ ಅವಹೇಳನ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ರಾಜಾ ಅವರನ್ನು ಚುನಾವಣಾ ಆಯೋಗ ಈ ನಿರ್ಧಾರ ಕೈಗೊಂಡಿದೆ ರಾಜಾ ಅವರ ಭಾಷಣ ಅವಹೇಳನ ಮಾತ್ರವಲ್ಲ ಅಶ್ಲೀಲತೆ ಮತ್ತು ಮಹಿಳೆಯರ ಗೌರವವನ್ನು ತಗ್ಗಿಸುವಂತಹ ಹೇಳಿಕೆಯಾಗಿದೆ ಎಂದು ಚುನಾವಣಾ ಆಯೋಗದ ಆದೇಶ ತಿಳಿಸಿದೆ

ಲಘು ತೂಕದ ಗುಂಡು ನಿರೋಧಕ ಜಾಕೆಟ್ಗಳ ಅಭಿವ್ಯದ್ದಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಡಿಆರ್ಡಿಓ ಮತ್ತು ಡಿಎಂಎಸ್ಆರ್ಡಿಇ ಅಭಿನಂದಿಸಿದ್ದಾರೆ ಆತ್ಲನಿರ್ಭರ ಭಾರತದ ಸಾಕಾರಕ್ಕಾಗಿ ಇಂತಹ ಅವಿಷ್ಣಾರಗಳು ಮತ್ತಷ್ಟು ಅವಶ್ವಕ ಎಂದು ಅವರು ತಮ್ಮ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಚೇತರಿಸಿಕೊಂಡಿದ್ದಾರೆ ಎಂದು ರಾಷ್ಷಪತಿ ಭವನದ ಮೂಲಗಳು ತಿಳಿಸಿವೆ ರಾಮನಾಥ್ ಕೋವಿಂದ್ ಅವರು ತೆರೆದ ಪ್ಪದಯ ಶಸ್ತ ಚಿಕಿತ್ಸೆಗೆ ಒಳಗಾಗಿದ್ದರು ಅವರ ಆರೋಗ್ಗದಲ್ಲಿ ಚೇತರಿಕೆ ಕಂಡು ಬಂದಿದ್ಲು ದೇಶ ವಿದೇಶಗಳಲ್ಲಿರುವ ನಾಗರಿಕರಿಗೆ ಸಂದೇಶವನ್ನು ರಾಷ್ಲಪತಿ ಭವನ ರವಾನಿಸಿದೆ

ಸರಕು ಮತ್ತು ಸೇವಾ ತೆರಿಗೆ ಕಳೆದ ತಿಂಗಳ ಮಾರ್ಚ್ ಅಂತ್ನದ ವೇಳೆಗೆ ದಾಖಲು ಪ್ರಮಾಣದಲ್ಲಿ ಸಂಗ್ರಹವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ

ಕೋವಿಡ್ ಸಾಂಕ್ರಾಮಿಕದ ನಡುವೆಯೂ ಕಳೆದ ಆರು ತಿಂಗಳಲ್ಲಿ ಜಿಎಸ್ಟಿ ಸಂಗ್ರಹ ಒಂದು ಲಕ್ಷ ಕೋಟಿ ರೂಪಾಯಿಗೆ ದಾಟಿದ್ದು ಸರಕು ಮತ್ತು ಸೇವಾ ತೆರಿಗೆ ಪ್ರಮಾಣ ಪ್ರತಿ ತಿಂಗಳು ಹೆಚ್ಚಳವಾಗುತ್ತಿದೆ ಬಹು ಪಂತದ ತೆರಿಗೆ ಬದಲು ಜಿಎಸ್ಟಿ ಜಾರಿ ಬಂದ ಬಳಿಕ ಹಲವಾರು ಸುಧಾರಣಾ ಕ್ರಮಗಳು ಅನುಷ್ಠಾನಗೊಂಡಿವೆ ಆದಾಯ ತೆರಿಗೆ ಮತ್ತು ಸೀಮಾ ಸುಂಕ ಪದ್ದತಿಯಲ್ಲಿಯೂ ಸಾಕಷ್ಟು ಸುಧಾರಣೆ ಕಂಡು ಬಂದಿದೆ ಕಳೆದ ಕೆಲವು ತಿಂಗಳಲ್ಲಿ ಜಿಎಸ್ಟಿ ಸಂಗ್ರಹ ಗಣನೀಯವಾಗಿ ಹೆಚ್ಚಳವಾಗಿದ್ದು ಆದಾಯ ವ್ವದ್ದಿಗೆ ಇದು ಸಹಕಾರಿಯಾಗಿದೆ ಎಂದು ಪಣಕಾಸು ಸಚಿವಾಲಯದ ಹೇಳಿಕೆಯಲ್ಲಿ ಸ್ವಷ್ಟಪಡಿಸಿದೆ

ಆ ಅವಧಿ ಇಂದು ಮುಕ್ತಾಯವಾಗುವ ಹಿನ್ನೆಲೆಯಲ್ಲಿ ಮತ್ತೆ ಐದು ವರ್ಷಗಳ ಕಾಲ ಕೇಂದ್ರ ಸರ್ಕಾರ ವಿಸ್ತರಿಸಿದೆ ಎಂದು ಆರ್ಥಿಕ ವ್ನವಹಾರಗಳ ಕಾರ್ಯದರ್ಶಿ ತರುಣ್ ಬಜಾಜ್ ಹೇಳಿದ್ದಾರೆ

ಸಣ್ಣ ಉಳಿತಾಯ ಯೋಜನೆಗಳ ಮೇಲಿನ ವಾರ್ಷಿಕ ಬಡ್ಡಿ ದರ ಇಳಿಕೆ ಮಾಡಿ ಹೊರಡಿಸಿದ್ಲ ಆದೇಶವನ್ನು ಕೇಂದ್ರ ಸರ್ಕಾರ ಒಂಪಡೆದಿದೆ ಈ ಸಂಬಂಧ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಟ್ನೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಪ್ರಮಾದವಶಾತ್ ಹೊರಡಿಸಿದ್ದ ಆದೇಶವನ್ನು ಹಿಂಪಡೆಯಲಾಗಿದೆ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರಗಳು ಯಥಾಸ್ಲಿತಿಯಲ್ಲಿ ಮುಂದುವರಿಯಲಿವೆ ಎಂದು ಅವರು ಸ್ಪಷ್ಷಪಡಿಸಿದ್ದಾರೆ

ಪ್ರಶಸ್ತಿಗೆ ಆಯ್ಕೆಯಾಗಿರುವ ರಜನಿ ಕಾಂತ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿ ಪ್ರಶಸ್ತಿಗೆ ರಜನಿಕಾಂತ್ ಅವರು ಆಯ್ಲೆಗೊಂಡಿರುವುದು ಅತ್ನಂತ ಸಂತಸದ ವಿಷಯ ಎಂದು ಪ್ರಧಾನಿ ಮೋದಿ ಟ್ಲೀಟ್ನಲ್ಲಿ ತಿಳಿಸಿದ್ಲಾರೆ ಅಭಿಮಾನಿಗಳು ರಜನಿಕಾಂತ್ ಅವರನ್ನು ಪ್ರೀತಿಯಿಂದ ತಲ್ಲೆವರ್ ಎಂದು ಕರೆಯುತ್ತಾರೆ ಅವರು ಪಲವು ತಲೆಮಾರುಗಳಿಂದ ಜನಪ್ರಿಯ ನಟರಾಗಿದ್ದಾರೆ ತಮ್ಮ ವೈವಿದ್ಯಮಯ ಪಾತ್ರಗಳು ಹಾಗೂ ವ್ಯಕ್ತಿಕ್ವದಿಂದ ರಜನಿಕಾಂತ್ ಜನಮನ ಗೆದ್ದಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ

ಮೂಲತಃ ಕನ್ನಡಿಗರಾದ ರಜನಿಕಾಂತ್ ಅವಕಾಶ ಅರಿಸಿ ತಮಿಳುನಾಡಿಗೆ ತೆರಳಿ ಅಲ್ಲಿನ ಚಿತ್ರರಂಗದಲ್ಲಿ ಮೇರು ವ್ಯಕ್ತಿಯಾಗಿ ಬೆಳೆದಿದ್ದಾರೆ

ದೇಶದ ಎಲ್ಲ ನಾಗರಿಕರು ಲಸಿಕೆ ಪಡೆದುಕೊಳ್ಳಬೇಕು ಎಂದು ತಜ್ಞರು ಮನವಿ ಮಾಡಿದ್ಲಾರೆ

ಕೋವಿಡ್ ಲಸಿಕೆಗಳ ವ್ನರ್ಥ ಶೇಕಡ ಒಂದಕ್ಕಿಂತಲೂ ಕಡಿಮೆ ಇರುವಂತೆ ನೋಡಿಕೊಳ್ಳುವಂತೆ ಕೇಂದ್ರ ರಾಜ್ನಗಳು ಪಾಗೂ ಕೇಂದ್ರಾಡಳಿತ ಪ್ರದೇಶ ಸರ್ಕಾರಗಳಿಗೆ ಸೂಚಿಸಿದೆ ಲಸಿಕೆಗಳ ಅವಧಿ ಮುಗಿದು ಹೋಗುವುದನ್ನು ತಪ್ಪಿಸಲು ಲಸಿಕೆ ದಾಸ್ತಾನು ಸಕಾಲಿಕವಾಗಿ ಬಳಸಿಕೊಳ್ಳುವಂತೆ ಎಲ್ಲ ರಾಜ್ಗಳಿಗೆ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿದೆ